ವಿವಿಧ ರಾಜಕೀಯ ಪಕ್ಷಗಳ ಅದ್ವಕ್ಷರು

ಪೂರ್ವ ಲಡಾಕ್ನ ಗಲ್ಡಾನ್ ಕಣಿವೆಯಲ್ಲಿ ಭಾರತ ಪಾಗೂ ಜೀನಾ ಯೋಧರ ನಡುವೆ ಸೋಮವಾರ ರಾಕ್ರಿ ನಡೆದ ಫರ್ಷಣೆ ಸಂಬಂಧ ವಿವರ ನೀಡಲು ಈ ಸಭೆಯನ್ನು ಪ್ರಧಾನಮಂತ್ರಿ ಕರೆದಿದ್ದಾರೆ ಪೂರ್ವ ಲಡಾಕ್ ಗಡಿಯಲ್ಲಿ ಭಾರತ ಜೀನಾ ನಡುವೆ ಉಂಟಾಗಿರುವ ಫರ್ಷಣೆಯ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಬಗ್ಗೆ ಸೇನಾ ಪಾಗೂ ರಾಜತಾಂತ್ರಿಕ ಮಟ್ಟದಲ್ಲಿ ಉಭಯ ರಾಷ್ಟ್ರಗಳು ಚರ್ಚಿಸುತ್ತಿವೆ ಎಂದು ಎದೇಶಾಂಗ ವ್ಯವಾರಗಳ ಸಚಿವಾಲಯ ತಿಳಿಸಿದೆ ಇದೇ ತಿಂಗಳ ಒಂದು ಚುಕುಲ್ ಮೋಲ್ಡೊ ವಲಯದಲ್ಲಿ ಎರಡೂ ರಾಷ್ಟಗಳ ಪ್ರಮುಖ ಸೇನಾಧಿಕಾರಿಗಳು ನಡೆಸಿದ ಸಭೆಯಲ್ಲಿ ವಾಸ್ತವ ನಿಯಂತ್ರಣ ರೇಖೆಯಲ್ಲಿ ಸೇನೆಯ ತೆರವು ಕುರಿತ ಒಪ್ಪಂದಕ್ಕೆ ಬರಲಾಗಿತ್ತು ಕಳೆದ ವಾರದಿಂದ ಆ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಮಾಂಡರ್ಗಳು ಈ ಒಪ್ಪಂದದ ಜಾರಿಗೆ ನಿಯಮಿತವಾಗಿ ಸಭೆ ನಡೆಸುತ್ತಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ ವಿದೇಶಾಂಗ ವ್ವವಹಾರಗಳ ಸಚಿವಾಲಯದ ವಕ್ತಾರ ಆನುರಾಗ್ ಶ್ರೀವಾಸ್ತವ್ ಮಾಧ್ಯಮಗಳೊಂದಿಗೆ ಮಾತನಾಡಿ ವಾಸ್ತವಿಕ ನಿಯಂತ್ರಣ ರೇಖೆಯೊಳಗೆ ತನ್ನ ಚಟುವಟಕೆಗಳನ್ನು ಸೀಮಿತಗೊಳಿಸಿಕೊಳ್ಳುವಂತೆ ಭಾರತ ಚೀನಾಗೆ ಸೂಚಿಸಿದೆ ಎಂದು ಹೇಳಿದ್ದಾರೆ ಒಂಸಾಜಾರ ಹಾಗೂ ಸಾವು ನೋವುಗಳಿಗೆ ಚೀನಾದ ಪೂರ್ವ ನಿರ್ಧರಿತ ಹಾಗೂ ಯೋಜತ ಕ್ರಮಗಳೇ ಕಾರಣವಾಗಿವೆ ಎಂದು ಅವರು ತಿಳಿಸಿದ್ದಾರೆ ಈ ಕ್ರಮಗಳಿಂದ ಉಭಯ ಸೇನೆಗಳಲ್ಲೂ ಸಾವು ನೋವು ಸಂಭವಿಸಿವೆ ಉಭಯ ದೇಶಗಳ ನಡುವೆ ಉನ್ನತಮಟ್ಟದಲ್ಲಿ ಮಾಡಿಕೊಳ್ಳಲಾದ ಒಪ್ಪಂದವನ್ನು ಚೀನಾ ಪಾಲಿಸಿದ್ದರೆ ಈ ಸಾವು ನೋವುಗಳನ್ನು ತಪ್ಪಿಸಬಹುದಾಗಿತ್ತು ಎಂದು ಹೇಳದ್ದಾರೆ ಭಾರತ ತನ್ನ ಎಲ್ಲ ಚಟುವಟಕಗಳನ್ನು ವಾಸ್ತವಿಕ ನಿಯಂತ್ರಣ ರೇಖೆಯ ತನ್ನ ವ್ಯಾಪ್ತಿಯೊಳಗೆ ನಡೆಸುತ್ತಿದೆ ಎಂದು ಸ್ಪಷ್ಟಪಡಿಸಿರುವ ಅವರು ಭಾರತ ಈ ವಿಷಯದಲ್ಲಿ ಅತ್ಯಂತ ಜವಾಬ್ದಾರಿಯಿಂದ ವರ್ತಿಸುತ್ತಿದೆ ಎಂದು ವಕ್ತಾರರು ಹೇಳಿದ್ದಾರೆ

ದೇವೇಡಿ ಕಾಂಗ್ರೆಸ್ನಿಂದ ಪಕ್ಷದ ಓರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಐಜೆಪಿಯಿಂದ ಈರಣ್ ಕಡಾಡಿ ಮತ್ತು ಅಕೋಕ್ ಗಸ್ತಿ ಆಯ್ಕೆಯಾಗಿದ್ದಾರೆ

ರಾಜ್ಯಸಭಾ ಸದಸ್ಯರನ್ನು ಆಯ್ಕೆ ಮಾಡಲು ತಾಸಕರು ಆಯಾ ರಾಜ್ಯಗಳಲಿ ಮತದಾನ ಮಾಡಲಿದ್ದು ಚುನಾವಣಾ ಆಯೋಗ ಕೊರೋನಾ ಮುನ್ನಜ್ವರಿಕೆಯೊಂದಿಗೆ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ ಜೈನ ಸಂತ ಆಚಾರ್ಯ ಮಪಾಪ್ರಗ್ಯಾ ಅವರ ಜನ್ಮ ಶತಾದ್ಧಿ ಸಮಾರಂಭವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದರು

ಅಮೊಬ್ಬ ಸಂತ ಯೋಗಿ ಆಧ್ಯಾಕ್ಷಿಕ ನಾಯಕ ತಕ್ಷಜ್ಞಾನಿ

ತಮ್ಮ ಭಾಷಣದಲ್ಲಿ ಆಚಾರ್ಯ ಮಹಾಪ್ರಗ್ಯಾ ಅವರೊಂದಿಗಿನ ತಮ್ಮ ಒಡನಾಟವನ್ನು ಸ್ತರಿಸಿದರು

ಜೈನಸಂತ ಮಹಾಪ್ರಗ್ನಾ ಅವರ ಬೋಧನೆಗಳನ್ನು ಅನುಸರಿಸುವ ಮೂಲಕ ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ದರೂ ಕೊಡುಗೆ ಸಲ್ಲಿಸಬೇಕೆಂದು ಪ್ರಧಾನಿ ಕರೆ ನೀಡಿದರು ದೇಶದ ಅಭಿವೃದ್ಧಿಗೆ ಆರೋಗ್ಯರ್ಣ ಮನಸ್ಸು ದೇಹ ಪಾಗೂ ಅರ್ಥಿಕತೆ ಅತ್ಯಂತ ಅಗತ್ಯವಾಗಿದೆ ಎಂದರು

ಮನೆಯಲ್ಲಿ ಯೋಗ ಕುಟುಂಬದೊಂದಿಗೆ ಯೋಗ ಎಂಬುದು ಈ ಬಾರಿಯ ಅಂತಾರಾಷ್ಟೀಯ ಯೋಗದಿನದ ಘೋಷವಾಕ್ವವಾಗಿದೆ ಎಂದು ಅವರು ಪೇಳದ್ದಾರೆ

ಯೋಗಾಭ್ಯಾಸದಿಂದ ಜನರಿಗೆ ರೋಗನಿರೋಧಕ ಶಕ್ತಿಯ ಪರಿಚಯವಾಗಲಿದೆ

ಕೋವಿಡ್ ಸಮಯದಲ್ಲಿ ಆರೋಗ್ಯ ಸಂರಕ್ಷಣೆಗೆ ಹೆಚ್ಚಿನ ಒತ್ತು ಸಿಗಲಿದ್ದು

ಕಳೆದ ಕೆಲವು ವರ್ಷಗಳಿಂದ ಯುವ ಜನತೆಯಲ್ಲಿ ಯೋಗದ ಕುರಿತ ಆಸಕ್ತಿ ಪೆಚ್ಚುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ

ಎಂ

ಭಯೋತ್ಪಾದಕರು ನೆಲೆಸಿದ್ದಾರೆ ಎಂಬ ಖಜಿತ ಸುಳವು ಅನುಸರಿಸಿ ಭದ್ರತಾ ಪಡೆಗಳು ಪ್ರದೇಶವನ್ನು ಸುಪ್ತವರೆದು ಶೋಧನಾ ಕಾರ್ಯಾಚರಣೆಯ ಭಾಗವಾಗಿ ತಂಕಿತ ಸ್ಥಳವನ್ನು ಸಮೀಪಿಸುತ್ತಿದ್ದಂತೆ ಭಯೋತ್ವಾದಕರು ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದು

ಈ ಎರಡು ಕಾರ್ಯಾಚರಣೆಗಳಲ್ಲಿ ಎಂಟು ಮಂದಿ ಭಯೋತ್ಪಾದಕರನ್ನು ಪತ್ತೆ ಮಾಡುವುದರೊಂದಿಗೆ ಕಾರ್ಯಾಚರಣೆ ಇಂದು ಅಂತ್ಯಗೊಂಡಿದೆ

ಶೋಪಿಯಾನ್ನ ಬಂಡಪಾವದಲ್ಲಿ ಐವರು ಪತರಾಗಿದ್ದಾರೆ ಪತ್ತೆಗೊಳಗಾದ ಭಯೋತ್ಪಾದಕರ ಗುರುತನ್ನು ಇನ್ನೂ ಪತ್ತೆ ಪಚ್ಚಲೇಕಾಗಿದೆ ಇದಕ್ಕೂ ಮುನ್ನಾ ಮೀಜ್ಪಾಂಪೊರೆಯಲ್ಲಿ ನನ್ನ ಓರ್ವ ಭಯೋತ್ಪಾದಕನನ್ನು ಪತ್ತೆ ಮಾಡಲಾಗಿತ್ತು ಉಳಿದ ಇಬ್ಬರು ಸಮೀಪದ ಮಸೀದಿಯಲ್ಲಿ ಆಕ್ರಯ ಪಡೆದುಕೊಂಡಿದ್ದರು ಎಂದು ರಕ್ಷಣಾ ವಕ್ತಾರ ಕರ್ನಲ್ ರಾಜೇಶ್ ಕಲಿಯಾ ತಿಳಿಸಿದ್ದಾರೆ

ಎಸ್ ಎಂ ಇ